ರಫೇಲ್ ಒಪ್ಪಂದ ಪಾಲುದಾರನನ್ನಾಗಿ ರಿಲೆಯನ್ಸ್ ಡಿಫೆನ್ಸ್ ಕಂಪನಿಯನ್ನು ಪ್ರಾನ್ಸ್ನ ದಸಾಲ್ಟ್ ಸಂಸ್ಟೆ ಆಯ್ಟೆ ಮಾಡಿಕೊಂಡಿರುವುದರಲ್ಲಿ ಭಾರತ ಹಾಗೂ ಫ್ರಾನ್ಸ್ ಸರ್ಕಾರಗಳ ಪಾತ್ರವಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಸ್ವಷ್ಣನೆ

ಖ್ಯಾತ ಸಿನಿಮಾ ನಿರ್ಮಾಪಕಿ ಕಲ್ಪನಾ ಲಾಜ್ಜಿ ಮುಂಬೈನಲ್ಲಿಂದು ನಿಧನ

ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ದಾರೆ ಜಾರ್ಖಂಡ್ನ ರಾಂಚಿಯಲ್ಲಿಂದು ಆಯುಷ್ನಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗೆ ಅವರು ಚಾಲನೆ ನೀಡಿದರು

ಈ ಯೋಜನೆಯಲ್ಲಿ ಫಲಾನುಭವಿಗಳು ನಗದು ರಹಿತ ಹಾಗೂ ಕಾಗದ ರಹಿತ ಸೇವೆಯನ್ನು ಪಡೆಯಬಹುದಾಗಿದೆ

ಶ್ರೀಮಂತರ ರೀತಿಯಲ್ಲಿಯೇ ಬಡವರೂ ಸಹ ಈ ಯೋಜನೆಯಡಿ ಚಿಕಿತ್ಸೆ ಪಡೆಯಬಹುದಾಗಿದೆ ಎಂದು ಹೇಳಿದರು

ತ್ರಾಲ್ ಉಪವಿಭಾಗದ ಅರಿಪಾಲ್ನ ದಾರ್ ಗನಾಯ್ ಗುಂಡ್ ವಸತಿ ಪ್ರದೇಶದಲ್ಲಿ ಸೇನೆ ಸಿಆರ್ಪಿಎಫ್ ಹಾಗೂ ವಿಶೇಷ ಕಾರ್ಯಪಡೆ ಹಾಗೂ ಪೊಲೀಸ್ ಪಡೆಯನ್ನೊಳಗೊಂಡ ಜಂಟ ಭದ್ರತಾ ಪಡೆ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಗುಂಡಿನ ಚಕಮಕಿ ಆರಂಭಗೊಂಡಿತು ಶಂಕಿತ ಸ್ಥಳಕ್ಕೆ ಕಾರ್ಯಾಚರಣೆ ಪಡೆಗಳು ಬಂದಾಗ ಅಲ್ಲಿ ಅವಿತು ಕುಳಿತಿದ್ದ ಭಯೋತ್ಪಾದಕ ಗುಂಪು ಕಾರ್ಯಾಚರಣೆ ಪಡೆಗಳ ಮೇಲೆ ಗುಂಡಿನ ದಾಳಿ ನಡೆಸಿದವು ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಕನಿಷ್ಟ ಇಬ್ಲರು ಭಯೋತ್ವಾದಕರು ಗುಂಡಿನ ಚಕಮಕಿ ನಡೆಸಿದರು ಎಂದು ಮೂಲಗಳು ತಿಳಿಸಿವೆ ರಾಫೆಲ್ ವ್ಲಾಪಾರ ಒಪ್ಪಂದದಲ್ಲಿನ ಆಕ್ಷೇಪಣೆಗಳ ಸಲ್ಲಿಕೆಗೆ ಭಾರತೀಯ ಭಾಗಿದಾರರನನ್ನಾಗಿ ರಿಲೆಯನ್ಸ್ ಡಿಫೆನ್ಸ್ ಸಂಸ್ಥೆಯನ್ನು ಡಸಾಲ್ಟ್ ಏವಿಯೇಷನ್ ಸಂಸ್ಥೆ ಆಯ್ಥೆ ಮಾಡಿಕೊಂಡಿದೆ ಎಂದು ಫ್ರಾನ್ಸ್ ಸರ್ಕಾರ ಹೇಳಿದೆ

ಪ್ರಾನ್ಸ್ನ ಕಂಪನಿ ತನ್ನ ಒಪ್ಪಂದದಲ್ಲಿ ಭಾರತೀಯ ಕಂಪನಿಯನ್ನು ಆಯ್ಲೆ ಮಾಡಿಕೊಳ್ಳಲು ಸಂಪೂರ್ಣ ಸ್ವಾತಂತ್ರ ಹೊಂದಿದೆ ಎಂದು ಫ್ರಾನ್ಸ್ ಸರ್ಕಾರ ತಿಳಿಸಿದೆ

ಮೇಕ್ ಇನ್ ಇಂಡಿಯಾ ನೀತಿ ಅನುಸಾರ ಅನಿಲ್ ಅಂಬಾನಿ ನೇತೃತ್ವದ ರಿಲೆಯನ್ಸ್ ಡಿಫೆನ್ಸ್ ಸಂಸ್ವೆಯನ್ನು ತನ್ನ ಭಾರತೀಯ ಪಾಲುದಾರರನನ್ನಾಗಿ ಮಾಡಿಕೊಂಡಿರುವುದಾಗಿ ಡಸಾಲ್ಟ್ ಏವಿಯೇಷನ್ ಸಂಸ್ಥೆ ಸ್ಪಷ್ಟನೆ ನೀಡಿದೆ ರಫೇಲ್ ಒಪ್ಪಂದ ಪಾಲುದಾರನನ್ನಾಗಿ ರಿಲೆಯನ್ಸ್ ಡಿಫೆನ್ಸ್ ಕಂಪನಿಯನ್ನು ಫ್ರಾನ್ಸ್ನ ದಸಾಲ್ಟ್ ಸಂಸ್ಟೆ ಆಯ್ಟೆ ಮಾಡಿಕೊಂಡಿರುವುದರಲ್ಲಿ ಭಾರತ ಹಾಗೂ ಫ್ರಾನ್ಸ್ ಸರ್ಕಾರಗಳ ಪಾತ್ರವಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಟ ಹೇಳದ್ದಾರೆ ಈ ಬಗ್ಗೆ ಫೇಸ್ಬುಕ್ನಲ್ಲಿ ಮೋಸ್ಟ್ ಹಾಕಿರುವ ಅರುಣ್ ಜೇಟ್ಟ ಅವರು ಫ್ರಾನ್ಸ್ ಸರ್ಕಾರ ಹಾಗೂ ದುಗಾಲ್ಟ್ ಏವಿಯೇಷನ್ ಸಂಸ್ಥೆ ಈ ವಿಚಾರವನ್ನು ಸ್ಥಷ್ಟವಾಗಿ ನಿರಾಕರಿಸಿದೆ ಎಂದು ಹೇಳಿದ್ದಾರೆ ಪ್ರಾನ್ಸ್ನ ದುಗಾಲ್ಟ್ ಸಂಸ್ಥೆ ತನ್ನ ಸ್ತ್ರ ವಿವೇಚನೆಯಿಂದ ಹಾಗೂ ಸ್ತ್ರಯಂ ಅಧಿಕಾರದಿಂದ ಭಾರತದ ರಿಲೆಯನ್ನ್ ಡಿಫೆನ್ಸ್ ಸಂಸ್ತೆಯನ್ನು ಪಾಲುದಾರನ್ನಾಗಿ ಮಾಡಿಕೊಡಿರುವುದಾಗಿ ಹೇಳಿದೆ

ನೂತನ ಅಧ್ಯಕ್ಷರ ಆಯ್ಲಿಗಾಗಿ ಮಾಲ್ಲೀವ್ಸ್ನಲ್ಲಿ ಇಂದು ಚುನಾವಣೆ ಪ್ರಗತಿಯಲ್ಲಿದೆ

ಮಾಲೆ ಹಾಗೂ ಕೊಲೊಂಬೋದಲ್ಲಿ ಮತದಾನ ನಡೆಯುತ್ತಿದೆ ಅಧ್ವಕ್ಕ ಅಬ್ಲಲ್ಲಾ ಯಮೀನ್ ನೇರ ಸ್ಪರ್ಧೆ ಒಡ್ಡಿದರೆ ಮೈತ್ರಿ ವಿರೋಧ ಪಕ್ಷದ ಜಂಟಿ ಅಭ್ಯರ್ಥಿ ಇಬ್ರಾಹಿಂ ಮೊಹಮ್ನದ್ ಸೊಲಿಹ್ ಪ್ರಬಲ ಪ್ರತಿಸ್ಪರ್ಧಿಯಾಗಿದ್ದಾರೆ

ಅಧ್ಯಕ್ಷರ ಚುನಾವಣಾ ಫಲಿತಾಂಶ ನಾಳೆ ಅಧಿಕೃತವಾಗಿ ಪ್ರಕಟಗೊಳ್ಳುವ ನಿರೀಕ್ಷೆ ಇದೆ

ಬ್ಲಾತ ಚಲನಚಿತ್ರ ನಿರ್ಮಾಪಕಿ ಕಲ್ಪನಾ ಲಾಜ್ನಿ ಮುಂಬೈಯ ಕೋಕಿಲಾಬೆನ್ ಧೀರೂಭಾಯ್ ಅಂಬಾನಿ ಆಸ್ಪತ್ರೆಯಲ್ಲಿ ಇಂದು ಮುಂಜಾನೆ ನಿಧನ ಹೊಂದಿದರು

ಕಲ್ಪನಾ ಲಾಜ್ಲಿಯವರು ಒಬ್ಲ ನಿರ್ದೇಶಕಿ ನಿರ್ಮಾಪಕ ಹಾಗೂ ಚಿತ್ರಸಾಹಿತಿಯಾಗಿದ್ದರಲ್ಲದೇ ಮಹಿಳಾ ಪ್ರಧಾನ ಚಲನಚಿತ್ರಗಳಾದ ರುಡಾಲಿ ದಮನ್ ಮತ್ತು ದರ್ಮಿಯಾನ್ ಅವರ ಪ್ರಸಿದ್ದ ಚಲನಚಿತ್ರಗಳಾಗಿವೆ

ಪ್ರಸಾರ ಮತ್ತು ಮಾಹಿತಿ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ಸಹ ಲಾಜ್ಯೆಯವರ ನಿಧನಕ್ಕೆ ಶೋಕ ವ್ಲಕ್ಷಪಡಿಸಿದ್ದಾರೆ

ಶುಕ್ರವಾರ ಮೊದಲೆರಡು ಸೂಪರ್ ಪೋರ್ ಪಂದ್ಲಗಳು ನಡೆದಿವೆ